ಭಾರತ ಮತ್ತು ಚೀನಾ ಗಡಿ ವಿಷಯಗಳ ಬಗ್ಗೆ ದೆಹಲಿಯಲ್ಲಿ ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳ ಸಭೆ ಪ್ರಗತಿಯಲ್ಲಿ

ಉತ್ತರ ಭಾರತದಲ್ಲಿ ತೀವ್ರ ಚಳಿಯ ವಾತಾವರಣ ಮುಂದುವರಿಕೆ

ಭಾರತೀಯ ನಿಯೋಗದ ನೇತೃತ್ವವನ್ನು ರಾಷ್ಲೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ವಹಿಸಿದ್ಲಾರೆ ಚೀನಾ ನಿಯೋಗದ ನೇತೃತ್ತವನ್ನು ಅಲ್ಲಿನ ವಿದೇಶಾಂಗ ಸಚಿವ ಯಾಂಗ್ ಯೀ ವಹಿಸಿದ್ದಾರೆ ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನೈನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ನಡುವೆ ನಡೆದ ಉಭಯ ದೇಶಗಳ ಎರಡನೇ ಅನೌಪಚಾರಿಕ ಶ್ವಂಗ ಸಭೆಯ ಬಳಿಕ ಇದೀಗ ಮೊದಲ ವಿಶೇಷ ಪ್ರತಿನಿಧಿಗಳ ಸಭೆ ನಡೆಯುತ್ತಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಕರ್ನಾಟಕದ ಬಹುತೇಕ ಕಡೆ ಪೌರತ್ವ ತಿದ್ದಪಡಿ ಕಾಯ್ದೆ ವಿರೋಧದ ಪ್ರತಿಭಟನೆಗಳು ಕಡಿಮೆಯಾಗಿದ್ದು ಮುನ್ನೆಚ್ಚರಿಕೆ ತ್ರಮವಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಪಲವೆಡೆ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಮಂಗಳೂರಿನಲ್ಲಿ ತೀವ್ರ ಪ್ರತಿಭಟನೆ ನಡೆದ ಒನ್ನೆಲೆಯಲ್ಲಿ ಪರಿಶ್ಧಿತಿಯನ್ನು ಖುದ್ದಾಗಿ ಪರಿಶೀಲಿಸಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ರಾಜ್ಯದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇಂದು ಮಂಗಳೂರು ನಗರಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಯ ಸರ್ಕೀಟ್ ಹೌಸ್ನಲ್ಲಿ ಅಧಿಕಾರಿಗಳು ಪಾಗೂ ಶಾಸಕರೊಡನೆ ಈಗ ಮುಖ್ಯಮಂತ್ರಿ ಸಭೆ ನಡೆಸುತ್ತಿದ್ದು ಪ್ರತಿಭಟನೆ ಕುರಿತ ಮಾಹಿತಿ ಪಡೆಯುತ್ತಿದ್ದಾರೆ ಮಂಗಳೂರಿನಲ್ಲಿ ಮೊನ್ನೆ ಮೋಲಿಸ್ ಫೈರಿಂಗ್ನಲ್ಲಿ ಇಬ್ಬರು ಮೃತಪಟ್ಟ ಘಟನೆಯ ತನಿಖೆ ಬಗ್ಗೆ ವಸ್ತುಸ್ಥಿತಿ ತಿಳಿದ ನಂತರ ನಿರ್ಧರಿಸುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಸಿದ್ದಾರೆ

ಎಲ್ಲಾ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ತೆರೆಯಲಾಗಿದೆ

ಇವರು ಮೊಲೀಸರ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಲು ದೊಂಬಿ ಮತ್ತು ಬಲ ಪ್ರಯೋಗಿಸಿರುವುದಾಗಿ ದೆಹಲಿ ಮೊಲೀಸರು ಆರೋಪಿಸಿದ್ದಾರೆ ಪ್ರತಿಭಟನಾಕಾರರು ದರಿಯಾಗಂಜ್ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಖಾಸಗಿ ಕಾರಿಗೆ ಬೆಂಕಿ ಪಚ್ಚಿದ್ದರಲ್ಲದೇ ಕಲ್ಲು ತೂರಾಟ ನಡೆಸಿದ್ದರು ಇದರಿಂದಾಗಿ ಓರಿಯ ಅಧಿಕಾರಿಗಳೂ ಸೇರಿದಂತೆ ಕೆಲವು ಮೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ ರಾಜ್ಯಾದ್ಯಂತ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಂತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ನೂತನ ಪೌರತ್ವ ಕಾನೂನಿನ ಕುರಿತು ವದಂತಿಗಳಿಗೆ ಕಿವಿಗೊಡಬಾರದು ಮತ್ತು ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದು ಅವರು ಜನತೆಗೆ ಆಗ್ರಹಿಸಿದ್ದಾರೆ ಅಪರಾಧಿಗಳನ್ನು ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ಈ ನಡುವೆ ಮೊಲೀಸ್ ಆಡಳಿತ ಪರಿಶ್ಥಿತಿಯ ಬಗ್ಗೆ ತೀವ್ರ ನಿಗಾ ವಹಿಸಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಗಸ್ತು ತಿರುಗುತ್ತಿವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೂಡಿಕೆ ಮಾಡಲು ಖಾಸಗಿ ವಲಯದ ಸಂಸ್ಥೆಗಳು ಮುಂದಾಗುತ್ತಿವೆ

ಯುವಜನತೆ ಪಾಗೂ ಅರ್ಥವ್ಯವಸ್ಥೆಯ ಸಾಮರ್ಥ್ಯವನ್ನು ವೃದ್ಧಿಸಲಿವೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಆದರೆ ಈಗ ಈ ಸಮಸ್ಯೆ ಬಗೆಹರಿದಿದೆ ಎಂದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿನ್ನೆ ಸಂಜೆ ಜಮ್ಮ ಶ್ರೀನಗರ ಹೆದ್ದಾರಿಯ ಗಂಗ್ರೂ ರಂಸೂ ಸಮೀಪ ದೊಡ್ಡ ಬಂಡೆಗಳು ರಸ್ತೆಗೆ ಉರುಳಿಬಿದ್ದ ಹಿನ್ನೆಲೆಯಲ್ಲಿ ವಾಪನದಲ್ಲಿ ಹೋಗುತ್ತಿದ್ದ ಒಬ್ಬ ಪ್ರಯಾಣಿಕ ಮೃತಪಟ್ಟಿದ್ದು ಮೂವರು ಶೀವ್ರವಾಗಿ ಗಾಯಗೊಂಡಿದ್ದಾರೆ ಈ ವಾಹನ ಬನಿಹಾಲ್ನಿಂದ ಜಮ್ಮ ನಗರದ ಕಡೆ ಸಾಗುತ್ತಿತ್ತು

ಜವಾಪರ್ ಸುರಂಗಮಾರ್ಗ ಪಾಗೂ ರಸ್ತೆಯ ಇತರ ಕೆಲವೆಡೆ ಭಾರೀ ಪ್ರಮಾಣದಲ್ಲಿ ಹಿಮರಾಶಿ ಬಿದ್ದಿರುವುದರಿಂದ ರಸ್ತೆ ಸಂಚಾರ ನಿಂತುಹೋಗಿದೆ ಅಂದಾಜು ಮೂರೂವರೆ ಸಾವಿರಕ್ಕೂ ಹೆಚ್ಚು ಸರಕು ಸಾಗಾಣೆ ವಾಹನಗಳು ಮತ್ತು ಒಂದು ಸಾವಿರಕ್ಕೂ ಅಧಿಕ ಪ್ರಯಾಣಿಕರ ವಾಪನಗಳು ಹೆದ್ದಾರಿಯಲ್ಲಿ ಸಿಲುಕಿವೆ ರಸ್ತೆಯಿಂದ ಒಮರಾಶಿಯನ್ನು ತೆರವುಗೊಳಿಸಿದ ನಂತರ ಮಾತ್ರ ಶ್ರೀನಗರದ ಕಡೆಗೆ ವಾಪನಗಳು ಸಂಚರಿಸಲು ಅನುಮತಿ ನೀಡಲಾಗುವುದು ಎಂದು ಅಲ್ಲಿಯ ಸಂಚಾರ ವಿಭಾಗದ ಮೊಲೀಸರು ಮಾಹಿತಿ ನೀಡಿದ್ದಾರೆ

ವೆಂಕಯ್ಕ ನಾಯ್ಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ

ಹಿಂದಿ ಚಿತ್ರ ನಟರಾದ ಆಯುಷ್ಮಾನ್ ಖುರಾನ ಅಂಧಾದುನ್ ಚಿತ್ರಕ್ಕಾಗಿ ಹಾಗೂ ವಿಕ್ಕಿ ಕೌಶಲ್ ಉರಿ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸ್ವಾನಂದ ಕಿರ್ಕಿರೆ ಅವರು ಮರಾಠಿ ಚಿತ್ರ ಚುಂಬಕ್ನಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ಮೋಷಕ ನಟ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ

ಪದ್ಮಾವತ್ ಚಿತ್ರದ ವಿಂತೇ ದಿಲ್ ಪಾಡಿಗಾಗಿ ಅರಿಜಿತ್ ಸಿಂಗ್ ಅವರು ಅತ್ಯುತ್ತಮ ಓನ್ನೆಲೆ ಗಾಯಕ ಮತ್ತು ಕನ್ನಡದ ನಾತಿಚರಾಮಿ ಚಿತ್ರದಲ್ಲಿ ಮಾಯಾವಿ ಮನವೇ ಹಾಡಿಗಾಗಿ ಬಿಂದು ಮಾಲಿನಿ ಅವರಿಗೆ ಅತ್ತುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ದೊರೆತಿದೆ ಕನ್ನಡ ಚಿತ್ರ ಒಂದಲ್ಲ ಎರಡಲ್ಲಕ್ಕೆ ನರ್ಗೀಸ್ ದತ್ ರಾಷ್ಟೀಯ ಭಾವೈಕ್ಕತಾ ಚಿತ್ರ ಮರಸ್ಕಾರ ದೊರೆತಿದೆ ಉತ್ತರಾಖಂಡ್ ಅತ್ತುತ್ತಮ ಸಿನಿಮಾ ಸ್ನೇಹಿ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ

ವಾಯುಪಡೆಯ ವರಿಷ್ಠರಾದ ಏರ್ಚೀಫ್ ಮಾರ್ಷಲ್ ಆರ್

ಭದೋರಿಯಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನಿರ್ಗಮನ ಪಥ ಸಂಚಲನವನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಅವರು ಪಲವು ಶಾಖೆಗಳಲ್ಲಿ ವಾಯುಪಡೆಯ ತರಬೇತಿ ಪೂರೈಸಿರುವ ತರಬೇತುದಾರರಿಗೆ ರಾಷ್ಟಪತಿಯವರ ಪ್ರಮಾಣಪತ್ರವನ್ನು ಪ್ರದಾನ ಮಾಡಿದರು

ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥರು ಇಂದು ತರಬೇತಿ ಪೂರೈಸಿ ಸೇವೆಗೆ ಸೇರುತ್ತಿರುವ ಎಲ್ಲಾ ಕೆಡೆಟ್ಗಳು ಭಾರತೀಯ ವಾಯುಪಡೆಯ ನೀತಿ ಮತ್ತು ಮೌಲ್ಯಗಳ ರಕ್ಷಣಗೆ ಬದ್ಧರಾಗಿರಬೇಕೆಂದು ಕಿವಿಮಾತು ಹೇಳಿದರು ಈ ತರಬೇತಿಯನ್ನು ಮೂರೈಸಿರುವ ಅಧಿಕಾರಿಗಳನ್ನು ಅವರು ಅಭಿನಂದಿಸಿದರು ಅಮೆರಿಕದ ಖ್ಯಾತ ಮಾನವ ಪಕ್ಕುಗಳ ನಾಯಕ ಸಂಸದ ಜಾನ್ ಲೂಯಿ ಮಹಾತ್ಮಾಗಾಂಧಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಜ್ಯೂನಿಯರ್ ಅವರ ಸಿದ್ಧಾಂತಗಳನ್ನು ಪ್ರತಿಬಿಂಬಿಸುವ ಮಸೂದೆಯೊಂದನ್ನು ಅಲ್ಲಿಯ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಂಡಿಸಿದ್ದಾರೆ

ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿರುವ ಪರ್ಷವರ್ಧನ್ ಶ್ರಿಂಗ್ಲಾ ಮಸೂದೆಯನ್ನು ಸ್ವಾಗತಿಸಿದ್ದು ಇದು ಭಾರತ ಮತ್ತು ಅಮೆರಿಕ ನಡುವಣ ನಿಕಟ ಸಾಂಸ್ವತಿಕ ಮತ್ತು ಸೈದ್ದಾಂತಿಕ ಬಾಂಧವ್ಯಗಳಿಗೆ ಸಾಕ್ಷಿಯಾಗಿದೆ ಎಂದಿದ್ದಾರೆ

ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಪವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಜಮ್ಮ ಮತ್ತು ಕಾಶ್ಮೀರ ಹಾಗೂ ಲಡಾಕ್ನಲ್ಲಿ ವಿಪರೀತ ಚಳಿಗಾಳಿ ಬೀಸುತ್ತಿದೆ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ಇದೇ ಪರಿಸ್ತಿತಿ ಮುಂದುವರೆಯುವ ಮುನ್ನೆಜ್ವರಿಕೆ ನೀಡಲಾಗಿದೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಕೂಡ ದಟ್ಟ ಮಂಜು ಕವಿದಿದ್ದು ಕಡು ಚಳಿಯ ವಾತಾವರಣವಿದೆ

ಒಂದು ನೂರಕ್ಕೂ ಹೆಚ್ಚು ರೈಲುಗಳ ಸಂಚಾರ ವಿಳಂಬವಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ